ಎಸ್

ವಾರ್ತೆಗಳ ವಿವರ ವಿದ್ಯಾರ್ಥಿಗಳ ಭವಿಷ್ಯದ ಹಿತ ದೃಷ್ಟಿಯಿಂದ ಶಿಕ್ಷಣ ಪದ್ಧತಿಯಲ್ಲಿ ಮಾರ್ಪಾಡು ಮಾಡಲು ಚಿಂತನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಆಯೋಜಿಸಲಾದ ಕರ್ನಾಟಕ ರಾಜ್ಯದಲ್ಲಿ ಗುಣಾತ್ಸಕ ಉನ್ನತ ಶಿಕ್ಷಣ ಹೊಸ ಸಾಧ್ಯತೆಗಳು ಹಾಗೂ ಸವಾಲುಗಳ ಕುರಿತ ರಾಜ್ಯದ ಕುಲಪತಿಗಳು ಮತ್ತು ಶಿಕ್ಷಣ ತಜ್ಞರೊಡನೆ ನಡೆಸಿದ ಸಂವಾದ ಕಾರ್ಯಕ್ರಮದ ಬಳಿಕ ಅವರು ಈ ಸಂಬಂಧ ವಿಶ್ವವಿದ್ದಾಲಯಗಳ ಕುಲಪತಿಗಳೊಂದಿಗೆ ಚರ್ಚೆ ನಡೆಸಲಾಗುತ್ತಿದ್ದು ಅವರಿಂದ ಬಂದ ಸಲಹೆ ಸೂಚನೆಗಳನ್ನು ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ರಾಜ್ಜ ಸರ್ಕಾರದಿಂದ ಪಣ ಬಿಡುಗಡೆ ಮಾಡುವ ಮೂಲಕ ಶಾಲಾ ವಿದ್ವಾರ್ಥಿಗಳಿಗೆ ಸಮವಸ್ತ ವಿತರಣೆಗೆ ತ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು

ಮೇಕೆದಾಟು ಯೋಜನೆ ಅನುಷ್ಠಾನ ಕುರಿತು ವಿಸ್ತ್ರತ ಯೋಜನಾ ವರದಿ ಸಿದ್ದಪಡಿಸಲು ಅನುಮತಿ ನೀಡಿದ್ದು ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಷೆ ಅಭಿನಂದನೆ ಸಲ್ಲಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನದಲ್ಲಿ ನಿನ್ನೆ ಸುಧಿಗಾರರೊಂದಿಗೆ ಮಾತನಾಡಿದ ಆವರು ಈ ಯೋಜನೆ ಕುರಿತು ಪಲವು ಬಾರಿ ಪ್ರಧಾನಮಂತ್ರಿಗಳು ಪಾಗೂ ಕೇಂದ್ರ ಜಲ ಸಂಪನ್ನೂಲ ಸಚಿವರ ಜೊತೆ ಚರ್ಚೆ ನಡೆಸಿದ್ದು ಮಾಜಿ ಪ್ರಧಾನಮಂತ್ರಿ ದೇವೆಗೌಡರು ಸಹ ಅಣೆಕಟ್ಟು ನಿರ್ಮಾಣ ಕುರಿತು ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡಿದ್ದಾರೆ ಎಂದರು ರಾಜ್ಞ ಸರ್ಕಾರ ಖರ್ಚಿನಲ್ಲಿಯೇ ವಿಸ್ಟತ ಯೋಜನಾ ವರದಿ ಸಿದ್ದಪಡಿಸಲು ಕೇಂದ್ರ ಜಲ ಸಂಪನ್ಮೂಲ ಸಚಿವಾಲಯ ಸೂಚಿಸಿದೆ ಅಣೆಕಟ್ಟು ನಿರ್ಮಾಣ ಕುರಿತು ಸೌಹಾರ್ದಯುತ ಮಾತುಕತೆ ನಡೆಸಿ ಸಮಸ್ಥೆ ಬಗೆ ಪರಿಸಿಕೊಳ್ಳಲು ತಮಿಳುನಾಡಿಗೆ ಕೋರಲಾಗಿದ್ದು ಮೇಕೆದಾಟು ಅಣೆಕಟ್ಟು ನಿರ್ಮಾಣದಿಂದ ಕರ್ನಾಟಕಕ್ಕಿಂತಲೂ ತಮಿಳುನಾಡಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ಭಾರತೀಯ ಬಾಹ್ಹಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ಮತ್ತೊಂದು ಮೈಲಿಗಲ್ಲು ಸ್ವಾಪನೆಗೆ ಸಜ್ವಾಗಿದೆ

ಎಸ್ ಎಲ್

ಪವಾಮಾನ ಮುನ್ನೂಚನೆ ಮಾಹಿತಿ ಜಾಲ ವಿಸ್ತರಣೆ ಮುಂತಾದ ಉದ್ದೇಶಗಳಿಗೆ ಈ ಉಪಗ್ರಹಗಳು ನೆರವಾಗಲಿವೆ

ಬೆಂಗಳೂರಿನಲ್ಲಿ ನಿನ್ನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು

ಕೋಲಾರ ಜಿಲ್ಲೆಯ ಕೆ ಜಿ ಎಫ್ ಮೀಸಲು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಭಕ್ತವತ್ಸಲಂ ನಿನ್ನೆ ರಾತ್ರಿ ಪೃದಯಾಘಾತದಿಂದ ನಿಧನರಾಗಿದ್ದಾರೆ

ಐ ಎ ಡಿ ಎಂ ಕೆ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಬಾರಿಗೆ ಶಾಸಕರಾಗಿದ್ದರು

ಐ ಎ ಡಿ ಎಂ

ಇತ್ತೀಚೆಗೆ ನಿಧನರಾದ ಸಚಿವ ಅನಂತಕುಮಾರ್ ಅವರ ತ್ರದ್ದಾಂಜಲಿ ಸಭೆಯನ್ನು ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ಇಂದು ಸಂಜೆ ಆಯೋಜಿಸಲಾಗಿದೆ ಮಠಾಧೀಶರು ವಿವಿಧ ಪಕ್ಷಗಳ ಹಾಗೂ ವಿವಿಧ ಕ್ಕೇತ್ರಗಳ ಗಣ್ಯರಿಂದ ಶ್ರದ್ಧಾಂಜಲಿ ಅರ್ಪಣೆ ಕಾರ್ಯಕ್ರಮದಲ್ಲಿ ಮಠಾಧೀಶರುಗಳಾದ ಶ್ರೀ ಸಿದ್ದಗಂಗಾ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ಮಾದಾರ ಚನ್ನಯ್ಕ ಸ್ವಾಮೀಜಿ ಸೇರಿದಂತೆ ಪಲವು ಧಾರ್ಮಿಕ ಮುಖಂಡರು ಪಾಗೂ ಕೇಂದ್ರ ಸಜಿವರಾದ ಅರುಣ್ ಜೇಟ್ಲಿ ಡಿ

ಸದಾನಂದ ಗೌಡ ಆರ್ ಎಸ್ ಎಸ್ನ ಸರ ಕಾರ್ಯವಾಪ ದತ್ತುತ್ತೇಯ ಹೊಸಬಾಳೆ ಉತ್ತರಾಖಂಡ ಮುಖ್ಯಮಂತ್ರಿ ಕ್ರಿವೇಂದ್ರ ಸಿಂಗ್ ರಾವತ್ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನಸಭೆ ಪ್ರತಿ ಪಕ್ಷ ನಾಯಕ ಬಿ

ಯಡ್ಕೂರಪ್ಪ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಲರ್ ಹಾಗೂ ಸಿದ್ದರಾಮಯ್ಯ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಜೆ ಡಿ ಎಸ್ ರಾಜ್ಯಾದ್ಯಕ್ಷ ಎಚ್ ವಿಶ್ವನಾಥ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಶ್ರದ್ದಾಂಜಲಿ ಕಾರ್ಯಕ್ರಮದದ ಅಂಗವಾಗಿ ಛಾಯಾಚಿತ್ರಗಳ ಪ್ರದರ್ಶನ ಚಿತ್ರ ನಮನ ವಿರ್ಪಡಿಸಲಾಗಿದೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಪ್ರಸಕ್ತ ಸಾಲಿನ ರಾಜ್ಮೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಇಂದು ಆಯೋಜಿಸಲಾಗಿದೆ ಲೋಕಸಭೆ ಹಾಗೂ ವಿಧಾನಸಭೆಗೆ ರಾಜ್ಯದಲ್ಲಿ ನಡೆದ ಉಪ ಚುನಾವಣೆ ಹಿನ್ನೆಲೆ ಪ್ರಶಸ್ತಿ ಪ್ರದಾನ ಮುಂದೂಡಲಾಗಿತ್ತು

ಸಾಹಿತ್ಯ ಕ್ಷೇತ್ರದಲ್ಲಿ ಕೋಲಾರದ ಎಂ ಎಸ್ ಪ್ರಭಾಕರ್ ಹಾಗೂ ಚಿತ್ರದುರ್ಗದ ಚಂದ್ರಶೇಖರ ತಾಳ್ಯ ರಂಗಭೂಮಿ ಕ್ಷೇತ್ರದಲ್ಲಿ ದಾವಣಗೆರೆಯ ಎಸ್ಎನ್ ರಂಗಸ್ವಾಮಿ ಹಾಗೂ ಬಳ್ಳಾರಿಯ ಪಂಪಣ್ಣ ಕೋಗಳಿ ಸಂಗೀತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಣ್ಣು ದೇವಾಡಿಗ ಜಾನಪದ ಕ್ಷೇತ್ರದಲ್ಲಿ ಬೀದರ್ನ ಶರಣಪ್ಪ ಬೂತೇರ ಶಿಲ್ಪ ಕಲೆಯಲ್ಲಿ ಗದಗನ ಯಮನಪ್ಪ ಚಿತ್ರಗಾರ ಹಾಗೂ ಯಾದಗಿರಿಯ ಬಸಣ್ಣ ಕಾಳಪ್ಪ ಕಂಚಗಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜ್ಕೋತ್ಸವ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿಯ ಹಸನ್ ನಯೀಂ ಸುರಕೋಡ್ ಆಕಾಶವಾಣಿಯೊಂದಿಗೆ ತಮ್ಮ ಸಂತಸ ಹಂಚಿಕೊಂಡದ್ದು ಹೀಗೆ

ವಿ ಎಸ್ ಮೂರ್ತಿ ಬೆಳಗಾವಿಯ ಶಿವಾನಂದ ಕೌಜಲಗಿ ಸಂಕೀರ್ಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್

ರಂಗನಾಥರಾವ್ ರಾಯಚೂರಿನ ಬಸವರಾಜ ಸ್ವಾಮಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಅಮ್ಮೆಂಬಳ ಆನಂದ ಸಮಾಜ ಸೇವೆಯಲ್ಲಿ ಧಾರವಾಡದ ರಾಜಪ್ಪ ಪಡಪದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮಾರ್ಗರೇಟ್ ಆಳ್ವಾ ಕೃಷಿಯಲ್ಲಿ ಕಲಬುರಗಿಯ ಮಹಾದೇವಿ ಅಣ್ಣರಾವ್ ವಣದೆ ಹಾವೇರಿಯ ಮೂಕಪ್ಪ ಪೂಜಾರ್ ಆಯ್ಕೆಯಾಗಿದ್ದಾರೆ ಕೊಪ್ಪಳದ ಸ್ವಾತಂತ್ರ ್ಯ ಹೋರಾಟಗಾರ ಬಸವರಾಜ ಬಿಸರಳ್ಳಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನ್ಕಾಯಾಂಗ ಕ್ಷೇತ್ರದಲ್ಲಿ ಚಿಕ್ಕಮಗಳೂರಿನ ನ್ಯಾಯಮೂರ್ತಿ ಎಚ್

ದತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿನ ಡಾಕ್ಟರ್ ನಾಡಗೌಡ ಜೆ ವಿ ಡಾಕ್ಟರ್ ಸೀತಾರಾಮ್ ಭಟ್ ಪಿ ಮೋಹನ್ ರಾವ್ ಪಾಗೂ ಡಾಕ್ಟರ್ ಎಂ

ಕುಮಾರಸ್ವಾಮಿ ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿಪರಮೇಶ್ವರ ಕನ್ನಡ ಮತ್ತು ಸಂಸ್ಟೃತಿ ಖಾತೆ ಸಚಿವೆ ಡಾಕ್ಷರ್ ಜಯಮಾಲಾ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಎಸ್ ಎಲ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು